ಮುಂದೂಡಿಕೆ

ಸೈಬರ್ ಬೆದರಿಕೆ ಹತ್ತಿಕ್ಕಲು ಹಲವು ದೇಶಗಳ ಪೊಲೀಸ್ ಮತ್ತು ಭದ್ರತಾ ಪಡೆಗಳು ಒಂದಾಗಬೇಕು ಗ್ಬಹ ಸಚಿವ ರಾಜನಾಥ್ ಸಿಂಗ್ ಸೆಲಹೆ

ವಿಶ್ವವಿಖ್ಯಾತ ವಿಜ್ಞಾನಿ ಹಾಗೂ ವೈದ್ಯ ಲೋಕದ ಅಚ್ಚರಿ ಸ್ವೀಫನ್ ಹಾಕಿಂಗ್ ವಿಧಿವಶ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಸಂತಾಪ

ಲೋಕಸಭೆ ಇಂದು ಸಮಾವೇಶಗೊಳ್ಳುತ್ತಿದ್ದಂತೆ ಟಿಡಿಪಿ ಮತ್ತು ವೈಎಸ್ಆರ್ ಕಾಂಗ್ರೆಸ್ ಸದಸ್ನರು ಸಭಾಧ್ಯಕ್ಷರ ಎದುರಿನ ಆವರಣಕ್ಕೆ ತೆರಳಿ ಆಂಧ್ರಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ನೀಡಬೇಕೆಂದು ಆಗ್ರಹಪಡಿಸಿದರು ಎಐಎಡಿಎಂಕೆ ಸದಸ್ಯರು ಕಾವೇರಿ ನದಿ ನಿರ್ವಹಣಾ ಮಂಡಳಿ ರಚನೆಗೆ ಒತ್ತಾಯಪಡಿಸಿದರು ಸಂಸದೀಯ ವ್ಯವಹಾರಗಳ ಸಚಿವ ಅನಂತಕುಮಾರ್ ಹಣಕಾಸು ಮಸೂದೆ ಮತ್ತು ಧನವಿನಿಯೋಗ ಮಸೂದೆಗಳನ್ನು ಪ್ರಶ್ನೋತ್ತರ ಅವಧಿಯ ನಂತರ ಕೂಡಲೇ ಕ್ಕೆಗೆತ್ತಿಕೊಳ್ಳಬೇಕೆಂದು ಸಭಾಧ್ಯಕ್ಷರನ್ನು ಕೋರಿದರು ಯಾವುದೇ ವಿಷಯದ ಬಗ್ಗೆ ಚರ್ಚೆಗೆ ಸಿದ್ದ ಎಂದು ಸರ್ಕಾರ ಪದೇ ಪದೇ ಮನವಿ ಮಾಡಿದರೂ ವಿರೋಧ ಪಕ್ಷಗಳು ಕಲಾಪಕ್ಕೆ ಅಡ್ಡಿಪಡಿಸುವುದನ್ನು ಕಳೆದ ಎರಡು ವಾರಗಳಿಂದ ಮುಂದುವರಿಸಿವೆ ಎಂದು ಅವರು ಹೇಳಿದರು

ಸದನದಲ್ಲಿ ಗದ್ದಲದ ವಾತಾವರಣ ಉಂಟಾದ ಹಿನ್ನೆಲೆಯಲ್ಲಿ ಕಲಾಪವನ್ನು ಮಧ್ಯಾಹ್ನದವರೆಗೆ ಮುಂದೂಡಲಾಯಿತು ರಾಜ್ಯಸಭೆಯಲ್ಲಿ ಶೂನ್ಯವೇಳೆಯಲ್ಲಿ ವಿರೋಧ ಪಕ್ಷಗಳ ಸದಸ್ನರು ಕಲಾಪಕ್ಕೆ ಅಡ್ಡಿ ಉಂಟುಮಾಡಿದರು ಸಭಾಪತಿ ಮುಂದಿನ ಆವರಣಕ್ಕೆ ತೆರಳಿ ಗದ್ದಲ ಉಂಟುಮಾಡಿದಾಗ ಸಭಾಪತಿ ಎಂ

ಉತ್ತರ ಪ್ರದೇಶದಲ್ಲಿ ಫೂಲ್ಪುರ್ ಮತ್ತು ಗೋರಖ್ಪುರ್ ಬಿಹಾರದ ಅರಾರಿಯಾ ಲೋಕಸಭಾ ಸ್ಥಾನಗಳು ಮತ್ತು ಬಿಹಾರದ ಜೆಹಾನಾಬಾದ್ ಹಾಗೂ ಬಬುವಾ ವಿಧಾನಸಭಾ ಸ್ಥಾನಗಳಿಗೆ ನಡೆದ ಉಪಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿದೆ ಉತ್ತರ ಪ್ರದೇಶದ ಎರಡೂ ಲೋಕಸಭಾ ಸ್ಥಾನಗಳಲ್ಲಿ ಆಡಳಿತಾರೂಢ ಬಿಜೆಪಿ ಅಭ್ಯರ್ಥಿಗಳು ಹಿನ್ನೆಡೆಯಲ್ಲಿದ್ದಾರೆ

ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ರಾಜೀನಾಮೆಯಿಂದ ಗೋರಖ್ಪುರದಲ್ಲಿ ಹಾಗೂ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಅವರ ರಾಜೀನಾಮೆಯಿಂದಾಗಿ ಫೂಲ್ಪುರ ಸ್ಥಾನಗಳು ತೆರವಾಗಿದ್ದವು ಮೊನ್ನೆ ಭಾನುವಾರ ಈ ಕ್ಷೇತ್ರಗಳಲ್ಲಿ ಮತದಾನ ನಡೆಯಿತು

ಅವರು ದೆಹಲಿಯಲ್ಲಿಂದು ಪೊಲೀಸ್ ಮುಖ್ಯಸ್ದರ ಅಂತಾರಾಷ್ಟೀಯ ಸಂಘದ ಏಷ್ಯಾ ಫೆಸಿಫಿಕ್ ಪ್ರಾದೇಶಿಕ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿ ಜನತೆಗೆ ಹಲವಾರು ಕ್ಷೇತ್ರಗಳಲ್ಲಿ ಡಿಜಿಟಲ್ ಆಧರಿತ ಸೇವೆಗಳನ್ನು ಒದಗಿಸುವ ಮೂಲಕ ಸರ್ಕಾರ ಡಿಜಿಟಲೀಕರಣವನ್ನು ಹೊಸ ಹಂತಕ್ಕೆ ಕೊಂಡೊಯ್ದಿದೆ ಎಂದು ಹೇಳಿದರು

ಸೈಬರ್ ದಾಳಿಗಳ ಪ್ರಮಾಣ ಮತ್ತು ತಾಂತ್ರಿಕತೆ ಹಿನ್ನೆಲೆಯಲ್ಲಿ ಭದ್ರತಾ ಸಂಸ್ಥೆಗಳು ಮಹತ್ಸದ ಮಾಹಿತಿಯನ್ನು ಸಂರಕ್ಷಿಸಬೇಕಾದ ಹಾಗೂ ದೇಶದ ಭದ್ರತೆಯ ಹಿತ ಕಾಯ್ದುಕೊಳ್ಳಬೇಕಾದ ಅವಶ್ಯಕತೆ ಇದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು ಪ್ರತಿಮೆಗಳನ್ನು ಧ್ವಂಸಗೊಳಿಸುವುದು ಭಾರತೀಯ ಸಂಸ್ಸ್ತಿತಿಗೆ ವಿರುದ್ಧವಾದದ್ದು ಎಂದು ಕೇಂದ್ರ ಗ್ಬಹ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದು ಇಂತಹ ಕೃತ್ಯಗಳಲ್ಲಿ ತೊಡಗಿರುವವರ ವಿರುದ್ದ ಕ್ರಮ ಕೈಗೊಳ್ಳುವಂತೆ ರಾಜ್ಯಗಳಿಗೆ ಮನವಿ ಮಾಡಿದ್ದಾರೆ ಅವರು ಅಮೃತ್ಸರ್ನ ಜಲಿಯನ್ ವಾಲಾಭಾಗ್ನಲ್ಲಿ ನಿನ್ನೆ ಸ್ವಾತಂತ್ರ್ ಹೋರಾಟಗಾರ ಉಧಾಮ್ಸಿಂಗ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿದರು

ಹುತಾತ್ಮ ಉಧಾಮ್ಸಿಂಗ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದ ಗೃಹ ಸಚಿವರು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಎಂಬುದನ್ನು ಈ ಪ್ರತಿಮೆ ನೆನಪು ಮಾದಿಕೊಡುತ್ತದೆ ಎಂದು ಹೇಳಿದರು ಭಗತ್ಸಿಂಗ್ ರಾಜ್ಗುರು ಸುಖದೇವ್ ಮತ್ತು ಅಶ್ವಾಥ್ ಕುಲ್ಲಾಖಾನ್ ಅವರಂತಹ ಕ್ರಾಂತಿಕಾರಿ ಹೋರಾಟಗಾರರ ಉದಯಕ್ಕೆ ಕಾರಣವಾದ ಜಲಿಯನ್ ವಾಲಾಬಾಗ್ ಹೆತ್ಯಾಕಾಂದ ಭಾರತದ ಸ್ವಾತಂತ್ರ್ತ ಸಂಗ್ರಾಮದಲ್ಲಿ ಒಂದು ಮಹತ್ವದ ತಿರುವು ಆಗಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದರು ದೇಶಾದ್ಯಂತ ಮುಂದಿನ ವರ್ಷ ಈ ಹತ್ಯಾಕಾಂಡದ ಒಂದು ನೂರನೇ ವಾರ್ಷಿಕ ದಿನದ ಸ್ಮರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳುವುದಾಗಿ ಪ್ರಕಟಿಸಿದರು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ತಮ್ಮ ಎರಡು ರಾಷ್ಟಗಳ ಅಧಿಕೃತ ಪ್ರವಾಸದ ಅಂತಿಮ ಚರಣದಲ್ಲಿ ಇಂದು ಮಾರಿಷಸ್ನಿಂದ ಮಡಗಾಸ್ಕರ್ಗೆ ಪ್ರಯಾಣ ಬೆಳೆಸಿದರು

ರಾಮನಾಥ್ ಕೋವಿಂದ್ ಮಡಗಾಸ್ಕರ್ಗೆ ಭೇಟಿ ನೀಡುತ್ತಿರುವ ಮೊದಲ ಭಾರತೀಯ ರಾಷ್ಟ ಪತಿಯಾಗಿದ್ದಾರೆ ಅವರು ಅಲ್ಲಿಯ ರಾಷ್ಟಾಧ್ಯಕ್ಷ ಹೆರಿ ರಾಜೌನಾರಿಮಾಮ್ಪಿಯಾನಿನ ಮತ್ತು ಪ್ರಧಾನಮಂತ್ರಿ ಆಲಿವರ್ ಮಹಾಫಲೆ ಸೋಲೊನಾಂದ್ರಾಸನ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಮತ್ತು ಇದೇ ಸಂದರ್ಭದಲ್ಲಿ ರಾಮನಾಥ್ ಕೋವಿಂದ್ ಅವರಿಗೆ ಆ ದೇಶದ ಅತ್ಯುನ್ನತ ಗೌರವವಾದ ಮಲೆಗಾಸಿ ಆನರ್ ಆಫ್ ಗ್ರ್ಯಾಂಡ್ ಕ್ರಾಸ್ ಪದವಿ ನೀಡಿ ಸನ್ಮಾನಿಸಲಾಗುವುದು ಮಡಗಾಸ್ಕರ್ನಲ್ಲಿ ಎರಡು ದಿನ ಉಳಿದುಕೊಳ್ಳಲಿರುವ ರಾಷ್ಟ್ರಪತಿಗಳು ಅಲ್ಲಿಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಭೆ ಹಾಗೂ ವಾಣಿಜ್ಯ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದಾರೆ ಖ್ಯಾತ ಬ್ರಿಟಿಷ್ ವಿಜ್ಞಾನಿ ಮತ್ತು ವೈದ್ಯ ಲೋಕದ ಅಚ್ಚರಿಯಾಗಿದ್ದ ಸ್ವೀಫನ್ ಹಾಕಿಂಗ್ ಕೇಂಬ್ರಿಡ್ಜ್ನ ತಮ್ಮ ನಿವಾಸದಲ್ಲಿ ಇಂದು ವಿಧಿವಶರಾಗಿದ್ದಾರೆ

ಕಪ್ಪುರಂಧ್ರ ಮತ್ತು ಸಾಪೇಕ್ಷ ಸಿದ್ದಾಂತ ಕುರಿತ ಅವರ ಸಂಶೋಧನೆಗಳಿಂದ ಅವರು ಜಗತ್ತಿನ ಗಮನ ಸೆಳೆದಿದ್ದರು

ಆದರೆ ಅವರು ಕೇಂಬ್ರಿಡ್ಜ್ನಲ್ಲಿ ತಮ್ಮ ಅಧ್ಯಯನವನ್ನು ಮುಂದುವರಿಸಿ ಆಲ್ಬರ್ಟ್ ಐನ್ಸ್ಟೀನ್ ನಂತರದ ಅತ್ಯಂತ ಪ್ರತಿಭಾವಂತ ಸ್ಟೆದ್ಲಾಂತಿಕ ಭೌತ ವಿಜ್ಞಾನಿಯಾಗಿ ರೂಪುಗೊಂಡರು

ಆಲ್ಬರ್ಟ್ ಐನ್ಸ್ವೀನ್ ಪ್ರಶಸ್ತಿ ದ ವೋಲ್ಟ್ ಬಹುಮಾನ ಕೋಪ್ತೆ ಪದಕ ಮೂಲಭೌತ ವಿಜ್ಞಾನ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಸ್ತೀಫನ್ ಹಾಕಿಂಗ್ ಭಾಜನರಾಗಿದ್ದರು

ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಅವರು ಖ್ಯಾತ ಭೌತವಿಜ್ಞಾನಿ ಸ್ವೀಫನ್ ಹಾಕಿಂಗ್ ಅವರ ನಿಧನಕ್ಕೆ ದುಃಖ ವ್ಯಕ್ತಪಡಿಸಿದ್ದಾರೆ ಸ್ವೀಫನ್ ಹಾಕಿಂಗ್ ಅವರ ಅದ್ಬುತ ವೈಜ್ಞಾನಿಕ ಸಂಶೋಧನೆಗಳು ಜಗತ್ತಿನ ಹಲವಾರು ನಿಗೂಢತೆಗಳನ್ನು ಬೆಳಕಿಗೆ ತಂದಿವೆ ಎಂದು ರಾಷ್ಟಪತಿ ಟ್ವೀಟ್ ಮಾಡಿದ್ದಾರೆ

ವೆಂಕಯ್ಯ ನಾಯ್ಡು ತಮ್ಮ ಸಂದೇಶದಲ್ಲಿ ಜಗತ್ತಿನ ರಹಸ್ಯಗಳನ್ನು ಜನತೆಯ ಮುಂದೆ ತೆರೆದಿಟ್ಟ ಹಾಕಿಂಗ್ ಅವರ ನಿಧನ ವಿಜ್ಞಾನ ಜಗತ್ತಿಗೆ ಅಪಾರ ನಷ್ಟ ಉಂಟುಮಾಡಿದೆ ಎಂದಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಸಂದೇಶದಲ್ಲಿ ಹಾಕಿಂಗ್ ಅವರು ಒಬ್ಬ ಮಹಾನ್ ವಿಜ್ಞಾನಿ ಹಾಗೂ ಶಿಕ್ಷಣ ಕ್ಷೇತ್ರದ ಸಾಧಕರಾಗಿದ್ದರು ಅವರ ಛಲ ಮತ್ತು ಸಾಧನೆಗಳು ಜಗತ್ತಿನಾದ್ಯಂತ ಜನತೆಯಲ್ಲಿ ಸ್ಪೂರ್ತಿಯನ್ನು ತುಂಬಿದೆ ಎಂದಿದ್ದಾರೆ

ಕೇರಳ ರಾಜ್ಯ ಸರ್ಕಾರ ಜೋರು ಗಾಳಿ ಮತ್ತು ಮಳೆಯಿಂದ ಹೆಚ್ಚಿನ ಹಾನಿಯಾಗದಂತೆ ಎಲ್ಲ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ